ಯುವ ವಿದ್ಗಾರ್ಥಿಗಳು ಹೊಸ ಮ್ಸೆಲುಗಲ್ಲು ತಲುಪಲು ನೂತನ ರಾಷ್ಟೀಯ ಶಿಕ್ಷಣ ನೀತಿ ನೆರವಾಗಲಿದೆ ಶಿಕ್ಷಣ ಸಚಿವ ರಮೇಶ್ ಮೋಕ್ರಿಯಾಲ್ ನಿಶಾಂಕ್

ಕಿತನ್ ರೆಡ್ಡಿ ರಾಜ್ಯಸಭೆಗೆ ಮಾಹಿತಿ

ಬ್ಯಾಂಕುಗಳಾಗಿ ಕಾರ್ಯ ನಿರ್ವಒಸುತ್ತಿರುವ ಸೊಸ್ಸೆಟಗಳಗೂ ವಾಣಿಜ್ನ ಬ್ಯಾಂಕುಗಳಗೆ ಅನ್ವಯಿಸುವ ಎಲ್ಲಾ ನಿಯಮಗಳೂ ಆನ್ಲಯವಾಗುತ್ತವೆ ಹಾಗೂ ಆರ್

ಕೇವಣಿದಾರರ ಪಣರಕ್ಷಣೆಗಾಗಿ ಮಸೂದೆಗೆ ತಿದ್ದುಪಡಿ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು ಲೋಕಸಭೆಯಲ್ಲಿಂದು ಬ್ಲಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ ನಿರ್ಮಲಾ ಸೀತಾರಾಮನ್

ಮಸೂದೆಯ ಕುರಿತು ಸದನದಲ್ಲಿ ಚರ್ಚೆ ನಡೆಯಿತು

ದೇಶದ ಹೆಚ್ಚಿನ ಸಂಖ್ಯೆಯ ಉನ್ನತ ಶಿಕ್ಷಣ ಸಂಸ್ಗೆಗಳು ಮಾಧ್ಯಮದ ಭಾಷೆಯನ್ನಾಗಿ ಮಾತ್ರಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನು ಉಪಯೋಗಿಸಲಿವೆ ಎಂದರು ಭಾರತೀಯ ಭಾಷೆಗಳನ್ನು ಬೋಧನಾ ಮಾಧ್ಯಮವನ್ನಾಗಿಸಲು ಪಾಗೂ ಬಹುಭಾಷೆಯಲ್ಲಿ ಬೋಧನೆಗಳನ್ನು ಕಲ್ಪಿಸುವಂತೆ ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರೋತ್ಸಾಪ ನೀಡಲಾಗುವುದು ಎಂದರು

ಕಿರನ್ ರೆಡ್ಡಿ ರಾಜ್ಯಸಭೆಗೆ ತಿಳಿಸಿದ್ದಾರೆ

ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಸರ್ಕಾರ ಶೂನ್ತ ಸಹನೆಯ ನೀತಿ ಹೊಂದಿದೆ ಭದ್ರತೆಯನ್ನು ಬಲಪಡಿಸಲು ಪಲವಾರು ಕ್ರಮಗಳನ್ನು ಕೈಗೊಂಡಿದೆ ಭಯೋತ್ಪಾದಕ ಸಂಘಟನೆಗಳು ಒಡ್ಡಿರುವ ಸವಾಲುಗಳನ್ನು ಪತ್ತಿಕಲು ಕಾನೂನುಗಳನ್ನು ಕುಣವಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ಸಚಿವರು ಉತ್ತರದಲ್ಲಿ ತಿಳಿಸಿದ್ದಾರೆ ದೇಶದಲ್ಲಿ ಕೊರೊನಾ ವೈರಸ್ ಪರಡುವುದನ್ನು ತಡೆಗಟ್ಟುವಲ್ಲಿ ಸರ್ಕಾರ ಕೈಗೊಂಡಿರುವ ತ್ರಮಗಳನ್ನು ರಾಜ್ಯಸಭೆಯಲ್ಲಿ ಪ್ರಶ್ನಿಸಿರುವ ಪ್ರತಿಪಕ್ಷ ಕಾಂಗ್ರೆಸ್ ಲಾಕ್ಡೌನ್ ಅವಧಿಯಲ್ಲಿ ತಮ್ಮ ಜೀವನಾಧಾರ ಕಳೆದುಕೊಂಡಿರುವ ಬಡವರು ಪಾಗೂ ವಲಸೆ ಕಾರ್ಮಿಕರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದೆ

ಪರ್ಷವರ್ಧನ್ ರಾಜ್ಯಸಭೆಯಲ್ಲಿ ನಿನ್ನೆ ನೀಡಿದ್ದ ಹೇಳೆಯ ಮೇಲೆ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ನ ಆನಂದ್ ಶರ್ಮ ಯೋಜನಾ ರಹಿತ ಲಾಕ್ಡೌನ್ ಜಾರಿಯಿಂದಾಗಿ ಬಡವರು ಹಾಗೂ ವಲಸೆ ಕಾರ್ಮಿಕರು ಕಷ್ಟ ಎದುರಿಸುವಂತಾಗಿದೆ ದಿಢೀರ್ ಲಾಕ್ಡೌನ್ ಜಾರಿಗೊಳಿಸಿದ ಸರ್ಕಾರದ ನಿಲುವಿನ ಹಿಂದಿರುವ ತರ್ಕ ಏನು ಎಂಬುದನ್ನು ಸದನಕ್ಕೆ ತಿಳಿಸಬೇಕೆಂದು ಒತ್ತಾಯಿಸಿದರು ರಾಜ್ಯಗಳೊಂದಿಗೆ ಸಮಾಲೋಜನ ನಡೆಸದೇ ಕೇಂದ್ರ ಸರ್ಕಾರ ಲಾಕ್ಡೌನ್ ಜಾರಿಗೊಳಿಸಿರುವುದನ್ನು ತ್ಯಣಮೂಲ ಕಾಂಗ್ರೆಸ್ನ ಡೆರಿಕ್ ಓಪ್ರಿಯನ್ ಪ್ರಕ್ನಿಸಿದರು ಬಿಕ್ಟಟ್ವನ ಸಂದರ್ಭದಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ದಿ ನಿಧಿ ಎಂಪಿ ಲ್ಯಾಡ್ಸ್ಅನ್ನು ಅಮಾನತು ಪಡಿಸಿರುವ ಸರ್ಕಾರದ ಕ್ರಮವನ್ನು ಅವರು ಟೀಕಿಸಿದರು

ಸಮಾಜವಾದಿ ಪಕ್ಷದ ರವಿಪ್ರಕಾಶ್ ವರ್ಮ ಲಾಕ್ಡೌನ್ಗೆ ಸಂಬಂಧಿಸಿದ ಸರ್ಕಾರದ ಕ್ರಮಗಳನ್ನು ಪ್ರಸ್ತಾಪಿಸಿದರು

ದೇಶದ ಪರಿಶ್ಠಿತಿ ಕೆಟ್ಟಾಗಿದೆ ಎಂದರು ಬಿಜೆಪಿಯ ಎನಿಯ್ ಸಪಕ್ರ ಬುದ್ದೆ ಮಾತನಾಡಿ ಲಾಕ್ಡೌನ್ ಸಂದರ್ಭದಲ್ಲಿ ದೇಶದ ಜನರ ಆರೋಗ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಪಲವಾರು ಜನಪರ ಕ್ರಮಗಳನ್ನು ವಿವರಿಸಿದರು

ಪ್ರಧಾನಮಂತ್ರಿ ಗರೀಬ್ ಕಲ್ಕಾಣ ಯೋಜನಾ ಆಕ್ಕ ನಿರ್ಭರ ಭಾರತ್ ನಂತಹ ಪಲವಾರು ಕೇಂದ್ರ ಸರ್ಕಾರದ ಕ್ರಮಗಳನ್ನು ಪ್ರಸ್ತಾಪಿಸಿದ ಸಪ್ರ ಬುದ್ದೆ ಈ ಕ್ರಮಗಳು ದೇಶದ ಜನರಿಗೆ ಪರಿಹಾರ ಕಲ್ಪಿಸಿವೆ ಎಂದು ಹೇಳಿದರು ಜೆಡಿಯು ಪಕ್ಷದ ಆರ್

ಸಿಂಗ್ ವಲಸೆ ವದ ಬಳಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಯೊಬ್ಬರು ಭಾರತೀಯರಾಗಿರುವುದರಿಂದ ವಲಸೆ ಎಂಬ ಶಬ್ದದ ಬಳಕೆ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಬಿಜೆಡಿಯ ಪ್ರಸನ್ನ ಆಚಾರ್ಯ ಪಾಗೂ ಸ್ವಪನ್ ದಾಸ್ ಗುಪ್ತ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಇಂದು ಚರ್ಚೆ ಅಮೂರ್ಣಗೊಂಡಿದೆ

ಸುಶಾಂತ್ ಸಿಂಗ್ ರಜಮೂತ್ ಸಾವಿನ ಪ್ರಕರಣ ಕುರಿತಂತೆ ಮಾಧ್ಯಮಗಳ ಸಂವೇನಾ ರಓತ ವರದಿಗಾರಿಕೆಯನ್ನು ಲೋಕಸಭೆಯ ಶೂನ್ನ ವೇಳೆಯಲ್ಲಿಂದು ತ್ಯಣಮೂಲ ಕಾಂಗ್ರೆಸ್ ಸಂಸದೆ ಪ್ರತಿಮಾ ಮಂಡಲ್ ಪ್ರಸ್ತಾಪಿಸಿದರು ಈ ಸಂಬಂಧ ಸಲ್ಲಿಸಲಾಗಿದ್ದ ಎಲ್ಲಾ ನಿಲುವಳಿ ಸೂಚನೆಗಳನ್ನು ಸ್ವಿಕರ್ ಓಂ ಬಿರ್ಲಾ ನಿರಾಕರಿಸಿದ ನಂತರ ಸಂಸದೆ ಮಂಡಲ್ ಈ ವಿಷಯ ಪ್ರಸ್ತಾಪಿಸಿ ಕೆಲ ಮಾಧ್ಯಮ ಸಂಸ್ಥೆಗಳು ಸುತಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣವನ್ನು ಸಂವೇದನಾ ರುತವಾಗಿ ಪ್ರಸಾರ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅತ್ತಪತ್ನೆ ಪ್ರಕರಣಗಳ ಬಗ್ಗೆ ಮಾಧ್ಯಮಗಳ ವರದಿಗಾರಿಕೆಯ ಬಗ್ಗೆ ದೇಶದಲ್ಲಿ ನಿಯಮ ಪಾಗೂ ಮಾರ್ಗಸೂಜಿ ರೂಪಿಸಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು

ಕಳೆದೊಂದು ವರ್ಷದಿಂದ ತಾವು ವಿದ್ದುನ್ದಾನ ಕಾರನ್ನು ಬಳಸುತ್ತಿರುವುದಾಗಿ ಸಚಿವ ಜಾವಡೇಕರ್ ಟ್ವೀಟ್ ಮಾಡಿದ್ದಾರೆ

ಈ ಕ್ಷೇತ್ರದಲ್ಲಿ ಗರಿಷ್ಠ ವಲಸೆ ಕಾರ್ಮಿಕರಿಗೆ ಉದ್ಯೋಗ ನೀಡಲು ಪಣ ಬಳಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿಯವರ ಜನ್ನದಿನವನ್ನು ನಾಳೆ ದೇಶಾದ್ಯಂತ ಬಿಜೆಪಿಯ ಕಾರ್ಯಕರ್ತರು ಅವರ ಅಭಿಮಾನಿಗಳು ಆಚರಿಸಲಿದ್ದಾರೆ

ಜೇಲೋ ಇಂಡಿಯಾ ಕ್ರೀಡಾ ಉತ್ಪಷ್ಟತೆ ಕೇಂದ್ರಗಳ ಸ್ಥಾಪನೆಗೆ ಮೊದಲ ಪಂತದಲ್ಲಿ